ವಲಸೆ ಕಾರ್ಮಿಕರು ಹಾಗೂ ಬಡವರು ತಮ್ಮ ಊರುಗಳನ್ನು ತಲುಪಲು ಮೂರು ದಿನಗಳ ಕಾಲ ಕೆಎಸ್ಆರ್ಟಿಸಿಯಿಂದ ಉಚಿತ ಸಾರಿಗೆ ಸೇವೆ ಶ್ರಮಿಕರಿಗಾಗಿ ರೈಲ್ವೆಯಿಂದ ವಿಶೇಷ ರೈಲು ಸಂಚಾರ

ಸರಸ್ತ ಪಡೆಗಳಿಂದ ಕೊರೊನಾ ಸೈನಿಕರಿಗೆ ದೇಶಾದ್ಯಂತ ಮಷ್ಷವೃಷ್ಟಿ ಬೆಂಗಳೂರಿನಲ್ಲೂ ಗೌರವ ಸಲ್ಲಿಕೆ

ಈ ಮಧ್ಯೆ ಕ್ವಾರಂಟೈನ್ನಲ್ಲಿರುವ ಸೋಂಕು ದೃಢಪಡದ ಅಂತಾರಾಷ್ಟೀಯ ಪ್ರಯಾಣಿಕರು ಸುಸಜ್ಜತ ತಾರಾ ಹೊಟೇಲ್ಗಳಲ್ಲಿ ವಾಸ್ತವ್ದ ಹೂಡಲು ಬಯಸಿದರೆ ಅದರ ಸಂಪೂರ್ಣ ವೆಜ್ವವನ್ನು ಅವರೇ ಭರಿಸಬೇಕು ಎಂದು ಆರೋಗ್ಡ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಹೇಳಿದೆ

ಸಿ ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು ಎ ವಿಭಾಗದಲ್ಲಿ ಸೋಂಕಿತರನ್ನು ಸೇರಿಸಲಾಗಿದೆ ಸೋಂಕು ದೃಢಪಟ್ಟವರಿಗೆ ಆಸ್ತ್ರಗಳ ಐಸೋಲೇಷನ್ ಕೇಂದ್ರಗಳಲ್ಲಿ ಚಿಕಿಕ್ಸೆ ನೀಡಲಾಗುತ್ತದೆ ಬಿ ವರ್ಗದಲ್ಲಿರುವ ಸೋಂಕಿನ ಲಕ್ಷಣ ಇರುವವರನ್ನು ಪಾಸ್ಟೆಲ್ ಅತಿಥಿ ಗೃಹಗಳಲ್ಲಿ ಇಡಲಾಗುತ್ತಿದೆ ಇವರ ಮೇಲೆ ಆರೋಗ್ಕ ಸಿಬ್ಬಂದಿ ನಿಗಾ ಇಡಲಿದ್ದಾರೆ

ಜಿಲ್ಲೆಯ ಗಡಿ ಭಾಗಗಳನ್ನು ಹೊರತುಪಡಿಸಿ ಉಳಿದ ಕಡೆ ವಾರದಲ್ಲಿ ನಾಲ್ಕು ದಿನ ಮದ್ದ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಎಂದು ಕೊಡಗು ಜಿಲ್ದಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾರದಲ್ಲಿ ನಾಲ್ಕು ದಿನ ಆಟೋ ಟ್ಯಾಕ್ಸಿ ಓಡಾಟಕ್ಕೆ ಅವಕಾಶ ನೀಡಲಾಗಿದೆ ಜನ ನಾಳೆಯಿಂದ ಮಾಸ್ಕ್ ಧರಿಸುವುದು ಕಡ್ಡಾಯ

ಬಗಾದಿ ಗೌತಮ್ ತಿಳಿಸಿದ್ದಾರೆ

ರಜಪೂತ್ ತಿಳಿಸಿದ್ದಾರೆ

ಕೊರೊನಾ ವೈರಸ್ ಸೋಂಕು ಧಾರ್ಮಿಕ ಚಟುವಟಿಕೆಗಳನ್ನು ಕಟ್ಟಹಾಕಿರುವ ಈ ಸಂದರ್ಭದಲ್ಲಿ ಮುರುಘಾಮಠ ಮಾನವೀಯತೆಯ ಬಾಗಿಲನ್ನು ತೆರೆದಿದೆ ಎಂದು ಚಿತ್ರದುರ್ಗದ ಮುರುಫಾ ಮಠದ ಡಾ ಶಿವಮೂರ್ತಿ ಮುರುಫಾ ಶರಣರು ಹೇಳಿದ್ದಾರೆ ಹೆಟ್ರೋಲ್ಬಂಕ್ ಕಾರ್ಮಿಕರು ಗರ್ಭಣಿ ಸ್ತೀಯರು ಕೊರಿಯರ್ ಸಿಬ್ಬಂದಿ ಮತ್ತಿತರರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಿ ಮಾತನಾಡಿದ ಅವರು ಈಗಿನ ಪರಿಸ್ಥಿತಿಯಲ್ಲಿ ಬೀದಿಗಳಲ್ಲಿ ಸಂಚರಿಸುವುದು ಸುರಕ್ಷಿತವಲ್ಲ ಸಾಮಾಜಕ ಅಂತರ ಕಾಯ್ದುಕೊಂಡು ವೈಯಕ್ತಿಕ ಶುಚಿತ್ವಕ್ಕೆ ಆದ್ಯತೆ ನೀಡಬೇಕು ಎಂದರು

ಎಲ್ಲಾ ಸೋಂಕಿತರು ಈಗಾಗಲೇ ಗುಣಮುಖರಾಗಿದ್ದಾರೆ

ಈ ಪರಿಸ್ಥಿತಿಯಲ್ಲಿ ಜಿಲ್ಲೆಯನ್ನು ಕೆಂಪು ವಲಯವನ್ನಾಗಿ ಘೋಷಿಸಿರುವುದು ಸರಿಯಾದ ತ್ರಮವಲ್ಲ ಎಂದು ಶಾಸಕ ಟಿ ವೆಂಕಟರಮಣಯ್ಯ ಹೇಳಿದ್ದಾರೆ

ವೆಂಕಟೇಶ ಕುಮಾರ ಆದೇಶ ಹೊರಡಿಸಿದ್ದಾರೆ

ಮಹೇಶ್ ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ ಮಹಾತ್ಮಗಾಂಧೀ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆಯಿಂದ ಹಾಸನ ಜಿಲ್ಲೆಯ ಹೊಳೆನರಸೀಮರ ತಾಲೂಕಿನ ಹಿರಿತಾಳಲು ಗ್ರಾಮದಲ್ಲಿ ಪಲವರಿಗೆ ಉದ್ಯೋಗ ದೊರೆತಿದೆ ಲಾಕ್ಡೌನ್ ಸಂದರ್ಭದಲ್ಲಿ ಸೋಂಕು ಪರಡದಂತೆ ಕೈಗೊಂಡಿರುವ ಮುನೈಜ್ವರಿಕೆ ಕ್ರಮಗಳನ್ನು ಸ್ಥಳೀಯ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಪ್ರತಿನಿತ್ಕ ಪರಿಶೀಲನೆ ನಡೆಸುತ್ತಿದ್ದಾರೆ ಮಂಗಳೂರಿನ ತೊಕ್ಕೊಟ್ಟುವಿನ ಪರ್ಮನ್ನೂರು ಗ್ರಾಮದಲ್ಲಿ ಕೊರೊನಾ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಸೀಲ್ಡೌನ್ ಮಾಡಲಾಗಿತ್ತು

ರೂಪೇಶ್ ತಿಳಿಸಿದ್ದಾರೆ ಈ ಹಿಂದೆ ಬಂಟ್ವಾಳ ತಾಲೂಕಿನ ಸಜಪನಡು ಬೆಕ್ತಂಗಡಿ ತಾಲೂಕಿನ ಕರಾಯ ಮತ್ತು ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮಗಳು ಸಹ ಕಂಟೈನೆಂಟ್ ವಲಯದಿಂದ ಮುಕ್ತವಾಗಿದ್ದವು

ಗುಣಮುಖರಾದ ವ್ವಕ್ತಿಯನ್ನು ಇಂದು ಚಪ್ಪಾಳೆ ತಟ್ಟೆ ಬೀಳ್ಕೊಡಲಾಯಿತು

ಬೆಂಗಳೂರು ಹಾಗೂ ಇತರ ಜಿಲ್ಲಾ ಕೇಂದ್ರಗಳಿಂದ ತಮ್ಮ ಊರುಗಳಿಗೆ ತೆರಳುವವರ ಸಾರಿಗೆ ವೆಚ್ಚವನ್ನು ಸರ್ಕಾರವೆ ಭರಿಸಲಿದೆ ಎಂದಿದ್ದಾರೆ ಯಾವುದೇ ಬಸ್ ನಿಲ್ದಾಣಗಳಲ್ಲಿ ನೂಕು ನುಗ್ಗಲು ಉಂಟಾಗಬಾರದು ಸಾಮಾಜಕ ಅಂತರ ಕಾಯ್ದುಕೊಂಡು ಪ್ರಯಾಣ ಮಾಡಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ವಲಸೆ ಕಾರ್ಮಿಕರು ಪಾಗೂ ಬಡವರ ಸಾರಿಗೆ ವೆಚ್ಚವನ್ನು ಭರಿಸುವ ಉದ್ದೇಶದಿಂದ ಪ್ರದೇಶ ಕಾಂಗ್ರೆಸ್ನಿಂದ ಕೆಎಸ್ಆರ್ಟಿಸಿಗೆ ಒಂದು ಕೋಟಿ ರೂಪಾಯಿ ದೇಣಿಗೆ ನೀಡಲಾಗಿದೆ ಈ ಕುರಿತು ಕೆಎಸ್ಆರ್ಟಿಸಿ ವ್ವವಸ್ಥಾಪಕ ನಿರ್ದೇಶಕರಿಗೆ ಕೆಬಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಪತ್ರ ಬರೆದು ಕಾಂಗ್ರೆಸ್ ಕೊರೊನಾ ಪರಿಹಾರ ನಿಧಿಯಿಂದ ಒಂದು ಕೋಟಿ ರೂಪಾಯಿ ಚೆಕ್ ನೀಡುತ್ತಿರುವುದಾಗಿ ತೀಸಿದ್ದಾರೆ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಸಿದ್ಧರಾಮಯ್ಕ ಅವರೂ ಸಹ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತೆರಳಿ ವಲಸೆ ಕಾರ್ಮಿಕರ ಅಹವಾಲು ಅಲಿಸಿದರು ಬಳಿಕ ಮಾತನಾಡಿದ ಅವರು ಕಾರ್ಮಿಕೆಂಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಸರ್ಕಾರ ಅಗತ್ಯ ತ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಮಧ್ಯೆ ನೈರುತ್ತ ರೈಲ್ವೆಯಿಂದ ವಲಸೆ ಕಾರ್ಮಿಕರು ಮತ್ತು ಬಡವರಿಗಾಗಿ ವಿಶೇಷ ಶ್ರಮಿಕ್ ರೈಲು ಸೇವೆ ಆರಂಭವಾಗಿದೆ ಮೂರು ರೈಲು ಇಂದು ಕಾರ್ಮಿಕರನ್ನು ತಮ್ಮ ಊರುಗಳಿಗೆ ಕರೆದೊಯ್ದದವು

ಮುಖ್ಯ ಕಾರ್ಯದರ್ಹಿಗಳೂ ಆದ ರಾಜ್ಯ ವಿಪತ್ತು ನಿರ್ವಹಣಾ ಪುಧಿಕಾರದ ಕಾರ್ಯಕಾರಿ ಸಮಿತಿ ಅಧ್ವಕ್ಷ ಟಿ ಎಂ ವಿಜಯಭಾಸ್ಕರ್ ಈ ಕುರಿತು ಆದೇಶ ಹೊರಡಿಸಿದ್ದಾರೆ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ಮೈಸೂರು ನಗರಗಳು ಕೆಂಪು ವಲಯಕ್ಕೆ ಸೇರ್ಪಡೆಯಾಗಿವೆ ಕೇಂದ್ರದ ಮಾರ್ಗಸೂಜಿ ಅನ್ವಯ ಇಲ್ಲಿನ ಕಂಟೈನ್ಮೆಂಟ್ ವಲಯಗಳು ಸಂಪೂರ್ಣ ನಿರ್ಬಂಧಿತ ಪ್ರದೇಶಗಳಾಗಿದ್ದು ಸೋಂಕು ನಿಯಂತ್ರಣ ಕುರಿತ ಕಠಿಣ ಕ್ರಮಗಳು ಜಾರಿಯಲ್ಲಿ ಇರಲಿವೆ ಕಿತ್ತಲೆ ವಲಯದಲ್ಲಿ ಬೆಳಗಾವಿ ವಿಜಯಪುರ ಕಲಬುರಗಿ ಬಾಗಲಕೋಟೆ ಮಂಡ್ಕ ಬಳ್ಳಾರಿ ಧಾರವಾಡ ದಕ್ಷಿಣ ಕನ್ನಡ ಬೀದರ್ ಚಿಕ್ಕಬಳ್ಳಾಪುರ ಗದಗ ಉತ್ತರ ಕನ್ನಡ ಮತ್ತು ತುಮಕೂರು ಜಿಲ್ಲೆಗಳು ಸೇರ್ಪಡೆಯಾಗಿವೆ ದಾವಣಗೆರೆ ಉಡುಪಿ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ಪಾಸನ ಹಾವೇರಿ ಕೋಲಾರ ಕೊಡಗು ಕೊಪ್ಪಳ ರಾಯಚೂರು ಶಿವಮೊಗ್ಗ ರಾಮನಗರ ಮತ್ತು ಯಾದಗಿರಿ ಜಲ್ಲೆಗಳು ಪಸಿರು ವಲಯಗಳಾಗಿವೆ ಆಯಾ ವಲಯಗಳಿಗೆ ಆನುಗುಣವಾಗಿ ಕೇಂದ್ರದ ನಿಯಮಗಳು ಜಾರಿಯಾಗಲಿವೆ

ದುಬೈನಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರು ದೇಶಕ್ಕೆ ವಾಪಸಾಗಲು ವಿಮಾನಯಾನ ಸೌಕರ್ಯ ಕಲ್ಪಿಸುವ ಸಂಬಂಧ ಕೇಂದ್ರಕ್ಕೆ ಮನವಿ ಮಾಡುವ ಜತೆಗೆ ರಾಜ್ಕಕ್ಕೆ ಆಗಮಿಸುವವರನ್ನು ಸೂಕ್ತ ಕ್ವಾರಂಟೈನ್ಗೆ ಒಳಪಡಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ದುಬೈ ಕನ್ನಡಿಗರ ಜತೆ ವೀಡಿಯೋ ಸಂವಾದ ನಡೆಸಿದ ಅವರು ದುಬೈ ಕನ್ನಡಿಗರಿಗೆ ಆಹಾರ ಆರೋಗ್ಯ ಪಾಗೂ ಕಾನೂನು ಸೇವೆ ಒದಗಿಸಲು ಅಲ್ಲಿನ ಅನಿವಾಸಿ ಭಾರತೀಯ ಉದ್ದಮಿಗಳು ವ್ಯತ್ತಿಪರರು ವೆಬ್ಸೈಟ್ ಆರಂಭಿಸಿ ನೆರವು ಒದಗಿಸುತ್ತಿರುವುದು ಶ್ಲಾಘನೀಯ

ವಿದೇಶದಲ್ಲಿ ಉದ್ಕೋಗ ಕಳೆದುಕೊಂಡು ಸ್ವದೇಶಕ್ಕೆ ಬರುವವರಿಗೆ ಅಗತ್ಯವಿರುವವರಿಗೆ ವ್ಯಕ್ತಿಪರ ಕೌಶಲ ತರದೇತಿಗೆ ವ್ಯವಸ್ಥೆ ಮಾಡಲಾಗುವುದು ಮುಧಾ ಯೋಜನೆಯಡಿ ಉದ್ದಿಮೆ ಆರಂಭಿಸಲು ಆಗತ್ಯ ಪಣಕಾಸು ನೆರವು ಪಡೆಯಲು ಅವಕಾಶವಿದೆ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ತ್ರಮ ಕೈಗೊಳ್ಳಲಾಗುವುದು ದುಬೈನಲ್ಲಿ ಒಂದು ಲಕ್ಷ ಕನ್ನಡಿಗರಿದ್ದು

ಸರ್ಕಾರ ಇವರೆಲ್ಲರ ರಕ್ಷಣೆಗೆ ಒತ್ತು ನೀಡಲಿದೆ ಎಂದು ಡಾ

ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಯ ಯೋಧರು ದೇಶದ ಉದ್ದಗಲಕ್ಕೂ ಕೊರೋನಾ ಯೋಧರಿಗೆ ಕೃತಜ್ಞತೆ ಮತ್ತು ಧನ್ಕವಾದ ಸಲ್ಲಿಸಿದರು

ಬೆಂಗಳೂರಿನಲ್ಲಿ ಕೊರೊನಾ ಆಸ್ತತೆಗಳಾಗಿ ಪರಿವರ್ತನೆಯಾಗಿರುವ ವಿಕ್ಟೋರಿಯಾ ಆಸ್ತತ್ರೆ ಮತ್ತು ಕಮಾಂಡ್ ಆಸ್ತ್ರೆ ಎದುರು ಸಶಸ್ತ್ರ ಪಡೆಗಳ ಯೋಧರು ಬ್ಯಾಂಡ್ ಪಥಸಂಚಲನ ನಡೆಸಿ ಕೊರೊನಾ ಯೋಧರಿಗೆ ಗೌರವ ಅರ್ಪಿಸಿದರು

ವಿಧಾನಸೌಧದ ಮುಂಭಾಗ ಮದ್ರಾಸ್ ಇಂಜನಿಯರಿಂಗ್ ಗ್ರೂಪ್ನ ಸಿಬ್ಬಂದಿ ಬ್ಯಾಂಡ್ ಪ್ರದರ್ಶನ ನೀಡಿ ಕೊರೋನಾ ಯೋಧರಿಗೆ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಾರಾಟ ನಡೆಸಿದ ವಿಮಾನಗಳಿಗೆ ಕೊರೊನಾ ಸೈನಿಕರು ಚಪ್ಪಾಳೆ ತಟ್ಟಿ ಕೈಬೀಸಿ ಕೃತಜ್ಞತೆ ಸಲ್ಲಿಸಿದರು ವಿಶಿಷ್ಠ ಪ್ರದರ್ಶನದ ಮೂಲಕ ಕೋವಿಡ್ ವೀರರಿಗೆ ಧನ್ಯವಾದ ಅರ್ಪಿಸುತ್ತಿರುವ ರಕ್ಷಣಾ ಪಡೆಗಳು ಎಲ್ಲಾ ಭಾರತೀಯರಲ್ಲಿ ಸ್ಫೂರ್ತಿ ತುಂಬುತ್ತಿವೆ ಕೊರೊನಾ ವಿರುದ್ಧದ ಹೋರಾಟದಲ್ಲಿ ಎಲ್ಲಾ ಭಾರತೀಯರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡಿವೆ ಎಂದು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಎದುರಾಗಿರುವ ರಕ್ತ ಸಂಗ್ರಹದ ಸಮಸ್ಕೆಗೆ ಪರಿಹಾರ ನೀಡಲು ಹಾವೇರಿ ಜಿಲ್ಲೆ ಪಾನಗಲ್ ತಾಲ್ಲೂಕು ಆಡೂರು ಪೊಲೀಸ್ ಕಾಣೆಯ ಪೇದೆ ಕರಬಸಪ್ಪ ಗೊಂದಿ ಕಾರ್ಯೋನ್ಮಖರಾಗಿದ್ದಾರೆ

ಸ್ವತಃ ಪಲವಾರು ಬಾರಿ ರಕ್ತದಾನ ಮಾಡಿ ಪಲವು ಮರಸ್ಕಾರಗಳಿಗೆ ಪಾತ್ರರಾಗಿರುವ ಅವರು ಲಾಕ್ಡೌನ್ ಕಾಲದಲ್ಲಿ ರಕ್ತದಾನಕ್ಕೆ ಪ್ರೇರೇಪಣೆ ನೀಡುತ್ತಿದ್ದಾರೆ

ಎಸ್ ನಿಸಾರ್ ಅಹಮದ್ ಬೆಂಗಳೂರಿನಲ್ಲಿಂದು ನಿಧನರಾದರು

ಕಳೆದ ಕೆಲದಿನಗಳಿಂದ ಅನಾರೋಗ್ಧದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಅವರ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಕುರಿಗಳು ಸಾರ್ ಕುರಿಗಳು ಜೋಗದ ಸಿರಿ ಬೆಳಕಿನಲ್ಲಿ ಸೇರಿದಂತೆ ಹಲವು ಕವಿತೆಗಳ ಮೂಲಕ ನಾಡಿನಲ್ಲೆಡೆ ಮನೆಮಾತಾಗಿದ್ದ ಅವರು ಕನ್ನಡದ ನಿತ್ಕೋತ್ಸವ ಕವಿಯೆಂದೇ ಜನಜನಿತರಾಗಿದ್ದರು

ಭೂವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಅವರು ಪ್ರಾಧ್ಯಾಪಕರಾಗಿ ಪಲವಾರು ವರ್ಷ ಸೇವೆ ಸಲ್ಲಿಸಿದರು

ಅವರ ನಿಧನಕ್ಕೆ ಪಲವಾರು ಗಣ್ಯರು ಕಂಬನಿ ಮಿಡಿದಿದ್ದಾರೆ ನಾಳೆ ಅವರ ಪಾರ್ಥಿವ ಶುೀರದ ಅಂತ್ಯ ಸಂಸ್ಕಾರ ಸರ್ಕಾರಿ ಗೌರವಗಳೊಂದಿಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಮುಖ್ಕಮಂತ್ರಿ ಬಿ ಎಸ್

ಸಿದ್ದಾಪುರದಲ್ಲಿಂದು ಸುದ್ದಿಗಾರರ ಜತೆ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಸಿದ್ದಾಪುರ ತಾಲೂಕಿನಲ್ಲಿ ಮಂಗನಕಾಯಿಲೆ ಪ್ರಕರಣಗಳು ಕಂಡುಬಂದಿತ್ತು ಇದೀಗ ರೋಗ ನಿಯಂತ್ರಣಕ್ಕೆ ಬಂದಿದೆ ಎಂದರು